ಪೌರತ್ವ ತಿದ್ದುಪಡಿ ಕಾಯ್ದೆ ಹಾಗೂ ರಾಷ್ಟೀಯ ಪೌರತ್ವ ನೊಂದಣಿ ಯಾವುದೇ ಒಂದು ನಿರ್ಧಿಷ್ಠ ಧರ್ಮದ ಜನರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಉಂಟು ಮಾಡುವುದಿಲ್ಲ ಎಂದು ಹೇಳಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿಂಸಾಚಾರ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯನ್ನು ಉಂಟುಮಾಡುವುದು ತೊರಯಬೇಕೆಂದು ಜನತೆಗೆ ಮನವಿ ಮಾಡಿದ್ದಾರೆ ಅಸ್ಲಾಂ ರಾಜ್ಯಕ್ಷೆ ಸಂಬಂಧಿಸಿದ ಎನ್ಆರ್ಸಿ ಕುರಿತು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಅವರು ನವದೆಪಲಿಯ ರಾಮಲೀಲಾ ಮೈದಾನದಲ್ಲಿಂದು ಬಿಜೆಪಿಯ ಬೃಹತ್ ಧನ್ಯವಾದ ರ್ತಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ನೆರೆಹೊರೆಯ ದೇಶಗಳಿಂದ ಧಾರ್ಮಿಕ ತೊಂದರೆಗಳನ್ನು ಅನುಭವಿಸಿ ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವ ನೀಡುವುದು ಪೌರತ್ವ ತಿದ್ದುಪಡಿ ಕಾಯ್ದೆಯ ಉದ್ವೇಶವಾಗಿದೆ ಎಂದು ಹೇಳದರು

ಬಾಂಗ್ಲಾದೇಶದಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾದ ಅಲ್ಪಸಂಖ್ಯಾರಿಗೆ ಪೌರತ್ವ ನೀಡುವುದನ್ನು ಬೆಂಬಲಿಸಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಹೇಳಿಕೆಗಳನ್ನು ಅವರು ಉಲ್ಲೇಖಿಸಿದರು ಅಲ್ಲಸಂಖ್ಯಾತರ ವಿರುದ್ದದ ಪಾಕಿಸ್ತಾನದ ತಾರತಮ್ಯ ಧೋರಣೆಯನ್ನು ಬಯಲಿಗೆಳೆಯಲು ಭಾರತಕ್ಕೆ ಇದ್ದ ಅವಕಾಶವನ್ನು ವೈರತ್ವ ರಾಜಕಾರಣದಿಂದಾಗಿ ಕಳೆದುಕೊಂಡಂತಾಗಿದೆ ಎಂದು ಮೋದಿ ಹೇಳಿದರು ಭಾವೋದ್ವೇಗದಿಂದ ಮಾತನಾಡಿದ ಪ್ರಧಾನಮಂತ್ರಿಯವರು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿ ತಮ್ಮ ಪ್ರಯತ್ನಗಳಲ್ಲಿ ಏನಾದಾರು ಭೇದಭಾವ ಇದ್ದಲ್ಲಿ ಹುಡುಕುವಂತೆ ತಮ್ಮ ವಿರೋಧಿಗಳಿಗೆ ಸವಾಲೆಸೆದರು ಬಂಧನ ಗೃಹಗಳು ಇರುವ ಬಗ್ಗೆ ವಿರೋಧ ಪಕ್ಷಗಳು ನೀಡಿರುವ ತಪ್ಪು ಮಾಹಿತಿಗಳನ್ನು ಅವರು ತಳ್ಳಹಾಕಿ ಅಂತಹ ಯಾವುದೇ ಶಿಬಿರಗಳುಲಿಲ್ಲ ಎಂದು ಹೇಳಿದರು ವಿರೋಧ ಪಕ್ಷಗಳು ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿವೆ ಎಂದು ದೂರಿದ ನರೇಂದ್ರ ಮೋದಿ ಇಂತಹ ವದಂತಿಗಳಿಗೆ ಬಲಿಯಾಗಬಾರದೆಂದು ಯುವಜನತೆಗೆ ಮನವಿ ಮಾಡಿದರು ತಮ್ಮ ಸರ್ಕಾರ ತೆಗೆದುಕೊಂಡ ಹಲವಾರು ಅಭಿವೃದ್ದಿ ಯೋಜನೆಗಳನ್ನು ಪ್ರಸ್ತಾಪಿಸಿದ ಅವರು ಸಮಾಜದ ಎಲ್ಲಾ ವರ್ಗಗಳ ಜನರು ಇವುಗಳ ಫಲಾನುಭವಿಗಳಾಗಿದ್ದಾರೆ ಎಂದು ಹೇಳಿದರು ಜಾತಿ ಧರ್ಮದ ಆಧಾರದ ಮೇಲೆ ಯಾವುದೇ ಭೇದಭಾವ ಇಲ್ಲ ಎಂದು ಅವರು ತಿಳಿಸಿದರು

ನಗರಕ್ಕೆ ಕಲುಶಿತ ನೀರು ಪೂರೈಕೆ ಸಾರಿಗೆ ಹಾಗೂ ಮಾಲಿನ್ಯ ಸೇರಿದಂತೆ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿ ಅರವಿಂದ್ ಕೇಜ್ರವಾಲ್ ನೇತೃತ್ವದ ಆಪ್ ಸರ್ಕಾರವನ್ನು ಪ್ರಧಾನಮಂತ್ರಿ ಟೀಕಿಸಿದರು

ಈ ಸರ್ಕಾರಗಳು ಮೆಟ್ರೋ ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಲ್ಲಿ ವಿಫಲವಾಗಿವೆ ಎಂದರು ಇನ್ನೋರ್ವ ಸಚಿವ ಡಾ ಹರ್ಷವರ್ಧನ್ ಮಾತನಾಡಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕ್ರೇಜವಾಲ್ ನೇತೃತ್ವದ ಸರ್ಕಾರ ಜನರಿಗೆ ಪೊಳ್ಲು ಭರವಸೆ ನೀಡುತ್ತಿವೆ ಎಂದು ದೂರಿದರು ದೆಹಲಿ ಸರ್ಕಾರ ಕೇವಲ ಜಾಹೀರಾತುಗಳ ಮೂಲಕ ಅಭಿವೃದ್ದಿ ಮಾಡಿವೆ ಎಂಬ ಅಭಿಪ್ರಾಯವನ್ನು ಜನರಲ್ಲಿ ಮೂಡಿಸುತ್ತಿವೆ ಕಾಂಗ್ರೆಸ್ ಮತ್ತು ಆಮ್ ಆದ್ದಿ ಪಕ್ಷದ ನಾಯಕರು ದೇಶದ ರಾಜಧಾನಿ ದೆಹಲಿಯ ರಾಜಕೀಯ ವಾತಾವರಣವನ್ನು ಕಲುಷಿತಗೊಳಿಸಿವೆ ಎಂದು ಹರ್ಷವರ್ಧನ್ ಆರೋಪಿಸಿದರು

ದೆಹಲಿ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ನಾಗ್ಪುರದ ಸಂವಿಧಾನ ವೃತ್ತದಲ್ಲಿ ಸಮಾಪನಗೊಂಡ ಪೌರತ್ವದಡಿ ತಿದ್ದುಪಡಿ ಕಾಯ್ಲೆಯ ಸಾರ್ವಜನಿಕ ನಡಿಗೆ ನಂತರ ಸಭೆಯನ್ನುದ್ದೇತಿಸಿ ಅವರು ಮಾತನಾಡಿದರು ಬಿಜೆಪಿ ಸೇರಿದಂತೆ ಪಲವು ಸಂಘಗಳು ಈನಡಿಗೆಯನ್ನು ಆಯೋಜಿಸಿದ್ದವು ಈ ತಿದ್ದುಪಡಿ ಕಾಯ್ಲೆಯಿಂದ ಯಾವುದೇ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗುವುದಿಲ್ಲ ಎಂದು ಅವರು ತಿಳಿಸಿದರು

ಪಾಕಿಸ್ತಾನದ ಅನೇಕ ಕಲಾವಿದರು ಭಾರತದ ಪೌರತ್ವವನ್ನು ಹೊಂದಿದ್ದಾರೆ ಎಂದರು ಉತ್ತರ ಪ್ರದೇಶದಲ್ಲಿ ಜನಜೀವನ ಸಹಜ ಸ್ವಿತಿಗೆ ಮರುಳುತ್ತಿದೆ ಎಂದು ಯಾವುದೇ ಜಿಲ್ಲೆಯಲ್ಲಿ ಅಹಿತಕರ ಫಟನೆಗಳು ನಡೆದ ವರದಿ ಇಲ್ಲ ಎಂದು ಪೊಲೀಸ್ ಮಹಾನಿರ್ದೇಶಕ ಓ

ವಾರಾಣಾಸಿ ಅಲಿಫಡ್ ಮತ್ತು ಚಾಂದುಲಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂಟರ್ ನೆಟ್ ಸೇವೆಯನ್ನು ಪುನರಾರಂಭಿಸಲಾಗಿದೆ ಶಾಂತಿ ಕಾಯ್ದುಕೊಳ್ಳುವಂತೆ ಜಿಲ್ಲಾ ಮ್ಯಾಜಿಸ್ಟೇಟ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜನತೆಗೆ ಮನವಿ ಮಾಡಿದ್ದಾರೆ ಲಕ್ಷೋದ ಈದ್ಗಾ ಪ್ರದೇಶದಲ್ಲಿ ಮುಸ್ಲಿಂ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಸಲಾಯಿತು

ಮುಖ್ಯಮಂತ್ರಿ ಯೋಗಿ ಆಧಿತ್ಯನಾಥ್ ರಾಜ್ಯದ ಜನತೆಗೆ ಮನವಿ ಮಾಡಿ ಎಲ್ಲಾ ವರ್ಗದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ

ಮತಗಳ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು

ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ವಿಧಾನ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರತಿಜ್ಞಾನಿಧಿ ಬೋಧಿಸಿದರು ಅಥಣಿ ವಿಧಾನ ಸಭಾ ಕ್ಷೇತ್ರದ ಮಹೇಶ್ ಈರನಗೌಡ ಕುಮಟಳ್ಳಿ ಕಾಗವಾಡ ಕ್ಷೇತ್ರದ ತ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ಗೋಕಾಕ್ ಕ್ಷೇತ್ರದ ರಮೇಶ್ ಲಕ್ಷ್ಮಣ ರಾವ್ ಜಾರಕಹೊಳಿ ಯಲ್ಲಾಪುರ ಕ್ಷೇತ್ರದ ಅರಬೈಲ್ ಹೆಬ್ಬಾರ್ ಶಿವರಾಮ್ ಹಿರೇಕೆರೂರು ಕ್ಷೇತ್ರದ ಬಿ

ಪಾಟೀಲ್ ರಾಣೇಬೆನ್ನೂರು ಕ್ಷೇತ್ರದ ಅರುಣ್ ಕುಮಾರ್ ಗುತ್ತೂರು ವಿಜಯನಗರ ಕ್ಷೇತ್ರದ ಆನಂದ್ ಸಿಂಗ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಡಾ

ಸುಧಾಕರ್ ಕೃಷ್ಣರಾಜಪುರ ಕ್ಷೇತ್ರದ ಬಿ ಎ ಬಸವರಾಜ ಯಶವಂತಪುರ ಕ್ಷೇತ್ರದ ಎಸ್

ಸೋಮಶೇಖರ್ ಮಹಾಲಕ್ಷ್ಮೀ ಬಡಾವಣೆಯ ಕೆ ಗೋಪಾಲಯ್ಯ ಕೃಷ್ಣರಾಜಪೇಟೆ ಕ್ಷೇತ್ರದ ಎಂ

ಎ ಬಸವರಾಜ ಮತ್ತು ಎಸ್

ಸೋಮಶೇಖರ್ ಅವರು ಸತ್ಯ ನಿಷ್ಠೆಯ ಹೆಸರಿನಲ್ಲಿ

ಢಾಕಾದಲ್ಲಿ ನಡೆದ ಅಂತಾರಾಷ್ವೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ ಮೈಸ್ನಾಮ್ ಮ್ರಾಬಾ ಲುವಾಂಗ್ ಪುರುಷರ ಸಿಂಗಲ್ಸ್ನಲ್ಲಿ ಜಯಗಳಿಸಿದ್ದಾರೆ